ಎಸ್

ರಾಜ್ಯಭವನದ ಗಾಜಿನಮನೆಯಲ್ಲಿ ಏರ್ಪಡಿಸಿದ್ದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ರಾಜ್ಯಪಾಲ ವಜುಭಾಯ್ ವಾಲಾ ಅವರು ನೂತನ ಸಚಿವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು ಮುಧೋಳ ಕ್ಷೇತ್ರದ ಶಾಸಕ ಗೋವಿಂದ ಕಾರಜೋಳ ಮಲ್ಲೇಶ್ವರಂನ ಡಾ

ಅಶ್ವಥ ನಾರಾಯಣ ಅಥಣಿ ಕ್ಷೇತ್ರದ ಮಾಜಿ ಶಾಸಕ ಲಕ್ಷ್ಮಣ ಸವದಿ ಶಿವಮೊಗ್ಗ ನಗರದ ಶಾಸಕ ಕೆ

ಈಶ್ವರಪ್ಪ ಪದ್ದನಾಭನಗರದ ಶಾಸಕ ಆರ್ ಅಶೋಕ್ ಹುಬ್ಬಳ್ಳಿ ಧಾರವಾಡ ಕೇಂದ್ರ ಕ್ಷೇತ್ರದ ಶಾಸಕ ಜಗದೀಶ್ ಶೆಟ್ಟರ್ ಮೊಳಕಾಲ್ಗೂರು ಕ್ಷೇತ್ರದ ಬಿತ್ರೀರಾಮುಲು ರಾಜಾಜಿನಗರ ಕ್ಷೇತ್ರದ ಶಾಸಕ ಎಸ್ ಸುರೇಶ್ ಕುಮಾರ್ ಗೋವಿಂದರಾಜನಗರ ಕ್ಷೇತ್ರದ ವಿ ಸೋಮಣ್ಣ ಚಿಕ್ಕಮಗಳೂರು ಕ್ಷೇತ್ರದ ಸಿ ಟಿ ರವಿ ಶಿಗ್ಗಾಂವಿ ಕ್ಷೇತ್ರದ ಶಾಸಕ ಬಸವರಾಜ ಬೊಮ್ಮಾಯಿ ವಿಧಾನ ಪರಿಷತ್ ಸದಸ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಚಿಕ್ಕನಾಯಕನಹಳ್ಳ ಕ್ಷೇತ್ರದ ಶಾಸಕ ಜೆ

ಮಾಧುಸ್ವಾಮಿ ನರಗುಂದ ಕ್ಷೇತ್ರದ ಶಾಸಕ ಚಂದ್ರಕಾಂತ ಗೌಡ ಚನ್ನಪ್ಪಗೌಡ ಪಾಟೀಲ್ ಮುಳಬಾಗಿಲು ಕ್ಷೇತ್ರದ ಪಕ್ಷೇತರ ಶಾಸಕ ಎಚ್ ನಾಗೇಶ್ ದಿರಾದ್ ಕ್ಷೇತ್ರದ ಶಾಸಕ ಪ್ರಭು ಚೌಹಾಣ್ ನಿಪ್ಪಾಣಿ ಕ್ಷೇತ್ರದ ಶಾಸಕಿ ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ನೂತನ ಸಚಿವರಿಗೆ ರಾಜ್ಯಪಾಲ ವಜುಬಾಯಿ ವಾಲಾ ಮತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅಭಿನಂದನೆ ಸಲ್ಲಿಸಿದರು

ಪ್ರಭು ಚೌಹಾಣ್ ಅವರು ಸಾಂಪ್ರದಾಯಿಕ ಲಂಬಾಣಿ ಉಡುಗೆ ತೊಟ್ಟು ಪ್ರಮಾಣವಚನ ಸ್ವೀಕರಿಸಿದ್ದು ವಿಶೇಷವಾಗಿತ್ತು ಮುಖ್ಯಮಂತ್ರಿ ಬಿ ಎಸ್

ಶತಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ಸಂಪುಟದಲ್ಲಿರುವ ಏಕೈಕ ಮಹಿಳಾ ಸಚಿವರಾಗಿದ್ದಾರೆ

ಅಶೋಕ್ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ರಾಜ್ಯಕ್ಷೆ ಅನುದಾನ ಸಿಕ್ಕಿರುವುದು ತೃಪ್ತಿಕರ ಸಂಗತಿ ಈ ಅನುದಾನವನ್ನು ನಿರಾತ್ರಿತರ ಸದ್ಯದ ಪುನರ್ವಸತಿ ಹಾಗೂ ರಸ್ತೆಗಳ ಪುನರ್ ನಿರ್ಮಾಣಕ್ಕೆ ಬಳಸಲಾಗುವುದು ಕೇಂದ್ರ ತಂಡದ ಅಧ್ಯಯನದ ನಂತರ ಇನ್ನಷ್ಟು ಅನುದಾನ ನೀಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ

ಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು ಸಭೆಯ ಬಳಕ ಸಚಿವರಾದ ಮಾಧುಸ್ವಾಮಿ ಮತ್ತು ಸುರೇಶ್ ಕುಮಾರ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನೆರೆಪೀಡಿತ ಪ್ರದೇಶಗಳಲ್ಲಿ ನೂತನ ಸಚಿವರು ನಾಳೆ ಮತ್ತು ನಾಡಿದ್ದು ಸಮೀಕ್ಷೆ ನಡೆಸಲಿದ್ದಾರೆ

ಪಾಟೀಲ್ ಅವರು ಗದಗ ಕೊಪ್ಪಳ ಜಲ್ಲೆಯಲ್ಲಿ ಶ್ರೀರಾಮುಲು ಅವರು ಬಳ್ಳಾರಿ ರಾಯಚೂರು ಜಲ್ಲೆಯಲ್ಲಿ ಸುರೇಶ್ ಕುಮಾರ್ ಕೊಡಗು ಹಾಗೂ ಆರ್ ಅಶೋಕ್ ಮೈಸೂರು ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಮೀಕ್ಷೆ ನಡೆಸಲಿದ್ದಾರೆ ಎಂದು ತಿಳಿಸಿದರು ಇನ್ನುಳಿದಂತೆ ಸಚಿವ ವಿ ಸೋಮಣ್ಣ ಚಾಮರಾಜನಗರದಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಲ್ಲೆಯಲ್ಲಿ ನೆರೆ ಸಂತ್ರಸ್ತರ ಅಹವಾಲು ಸ್ವೀಕರಿಸಲಿದ್ದಾರೆ ಸದ್ಯಕ್ಕೆ ಬೇರೆ ಯಾವುದೇ ಕೆಲಸಗಳಗೆ ಕೈಹಾಕದೆ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ವರದಿ ಸಲ್ಲಿಸಲು ಮುಖ್ಯಮಂತ್ರಿ ಸೂಚಿಸಿದ್ದಾರೆ ಎಂದರು ನೆರೆ ಪೀಡಿತ ಪ್ರದೇಶಗಳಲ್ಲಿ ಪರಿಸ್ತಿತಿ ಅವಲೋಕನ ಮಾಡಿದ ನಂತರ ಪರಿಹಾರ ಹಾಗೂ ಪುನರ್ವಸತಿ ಕಾರ್ಯಕ್ರಮಗಳ ಬಗ್ಗೆ ತೀರ್ಮಾನ ಮಾಡಲಾಗುವುದು ಕೇಂದ್ರ ಸರ್ಕಾರ ಹೆಚ್ಚಿನ ಪರಿಹಾರ ನೀಡುವ ನಿರೀಕ್ಷೆ ಇದೆ ಎಂಬ ವಿಶ್ವಾಸವಿದೆ ಎಂದು ಹೇಳಿದರು

ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅಮಿತ್ ಪಾ ರಾಜ್ಯಕ್ಷೆ ಭೇಟಿ ನೀಡಿ ವೈಮಾನಿಕ ಸಮೀಕ್ಷೆ ನಡೆಸಿದ್ದಾರೆ ಆದರೂ ಇದುವರೆಗೆ ಪರಿಹಾರ ಬಿಡುಗಡೆ ಮಾಡಿಲ್ಲ ಎಂದು ಹೇಳಿದರು ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳ ಸಂಘ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಅಧ್ಯಯನ ನಡೆಸಿ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದೆ ಎಂದು ಮಾಹಿತಿ ನೀಡಿದರು

ಸಿವನ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ

ಮೀ ದೂರದಲ್ಲಿ ಚಂದ್ರನ ಮೇಲ್ಟೈಗೆ ತಲುಪುತ್ತದೆ

ಚಂದ್ರನ ಮೇಲ್ಟೈ ಮೇಲೆ ಲ್ಯಾಂಡರ್ ವಿಕ್ರಮ್ ಅನ್ನು ಇಳಿಸುವ ಮೂಲಕ ಭಾರತವು ಈ ಸಾಧನೆ ಮಾಡಿದ ವಿಶ್ವದ ನಾಲ್ಕು ರಾಷ್ಟಗಳ ಸಾಲಿನಲ್ಲಿ ಸೇರಲಿದೆ ಇದಕ್ಕೂ ಮುನ್ನ ರಷ್ಯಾ ಅಮೆರಿಕ ಮತ್ತು ಚೀನಾ ತನ್ನ ನೌಕೆಗಳನ್ನು ಚಂದ್ರ ಗ್ರಪಕ್ಕೆ ಕಳುಹಿಸಿದ್ದವು

ದೇಶಾದ್ಯಂತ ಅವರ ಸ್ನರಣಾರ್ಥ ಇಂದು ಹಲವು ಕಾರ್ಯಕ್ರಮಗಳನ್ನು ಹಮ್ನಿಕೊಳ್ಳಲಾಗಿತ್ತು ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಜಯಂತಿ ಅಂಗವಾಗಿ ಬೆಂಗಳೂರಿನ ಅಂಬೇಡ್ನರ್ ಭವನದಲ್ಲಿಂದು ಕೆಪಿಸಿಸಿ ವತಿಯಿಂದ ವಿಶೇಷ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಮಾಜಿ ಉಪ ಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಓರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸೇರಿ ಹಲವು ಮುಖಂಡರು ರಾಜೀವ್ ಗಾಂಧಿ ಮತ್ತು ಅರಸು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಈ ವೇಳೆ ರಾಜೀವ್ ಗಾಂಧಿ ಕುರಿತ ಹತ್ತು ನಿಮಿಷಗಳ ಕಿರುಚಿತ್ರ ಪ್ರದರ್ಶಿಸಲಾಯಿತು ದಿನೇಶ್ ಗುಂಡೂರಾವ್ ಮಾತನಾಡಿ ಆಧುನಿಕ ಭಾರತದ ನಿರ್ಮಾತೃ ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರೂ ಅವರು ಹಾಕಿಕೊಟ್ಟ ಬುನಾದಿಯೇ ಇಂದಿನವರೆಗೂ ದೇಶವನ್ನು ಸುಭದ್ರವಾಗಿ ಇಟ್ಟದೆ ರಾಜೀವ್ ಗಾಂಧಿ ಅವರ ಬದುಕು ಮತ್ತು ತ್ವಾಗ ಬಲಿದಾನಗಳನ್ನು ಎಲ್ಲರಿಗೂ ತಿಳಿಸಿಕೊಡುವ ಅಗತ್ತವಿದೆ ಎಂದರು ಸದ್ದಾವನಾ ದಿನದ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಉಪ ಮಹಾನಿರ್ದೇಶಕಿ ನೇಹಾ ಸ್ವಾಮಿ ಅವರು ಆಕಾಶವಾಣಿ ಸಿಬ್ಬಂದಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಉಪ ಮಹಾನಿರ್ದೇಶಕ ಎಚ್ ಪನುಮಂತ್ ಅನಿಲ್ ಕುಮಾರ್ ಮಂಗಳಗಿ ನಿರ್ದೇಶಕ ಮೇತ್ರಿ ಸುದ್ದಿ ವಿಭಾಗದ ಉಪ ನಿರ್ದೇಶಕ ಟಿ

ನಂಜುಂಡಸ್ವಾಮಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಬೆಂಗಳೂರಿನ ವಿಧಾನಸೌಧದ ಪಶ್ಚಿಮ ದ್ವಾರದ ಮುಂಭಾಗ ಇರುವ ಅರಸು ಪುತ್ತಳಿಯ ಬಳಿ ಅವರ ಭಾವಚಿತ್ರಕ್ಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇಂದು ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು ಬಳಿಕ ಅವರು ದೇವರಾಜು ಅರಸು ಅವರು ನಾಡು ಕಂಡ ಧೀಮಂತ ಮೇಧಾವಿ ಹಾಗೂ ರಾಜಕಾರಣಿ ಹಿಂದುಳದ ವರ್ಗಗಳ ಪರವಾಗಿ ಅಪಾರ ಕಾಳಜ ಹೊಂದಿದ್ದ ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಇಂದಿಗೂ ಸ್ಥರಣೀಯ ಭೂ ಸುಧಾರಣಾ ಕಾಯ್ವೆ ಕರ್ನಾಟಕ ಋಣಮುಕ್ತ ಕಾಯ್ವೆಗಳನ್ನು ಜಾರಿಗೊಳಿಸಿ ಬಡವರಿಗೆ ಅನುಕೂಲ ಮಾಡಿಕೊಟ್ಟದ್ದರು ಅವರು ರಾಜ್ಯಕ್ಷೆ ನೀಡಿದ ಕೊಡುಗೆಯನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಲ್ಲೆಯಲ್ಲಿ ಡಿ ದೇವರಾಜ ಅರಸು ಜನ್ನದಿನಾಚರಣೆಯನ್ನು ಆಚರಿಸಲಾಯಿತು ದೊಡ್ಡಬಳ್ಳಾಪುರದಲ್ಲಿ ರಾಷ್ವೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಎಂ

ರಮೇಶ್ ಅವರು ಅರಸು ಅವರ ಕೊಡುಗೆಯನ್ನು ಸ್ಕರಿಸಿದರು ಜಲ್ಲೆಯ ಕಾಂಗ್ರೆಸ್ ಕಚೇರಿಗಳಲ್ಲಿ ಡಿ ದೇವರಾಜ ಅರಸು ಜನ್ದಿನಾಚರಣೆಯನ್ನು ಆಚರಿಸಿ ಅರಸು ಅವರ ಸಾಧನೆಗಳನ್ನು ಸ್ಥರಿಸಲಾಯಿತು

ರಾಜ್ಯದಲ್ಲಿ ಕೋಟ್ಟಂತರ ರೂಪಾಯಿ ವಂಚನೆ ನಡೆಸಿದ ಐಎಂಎ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಈ ಸಂಬಂಧ ಗೃಹ ಇಲಾಖೆ ಆದೇಶ ಹೊರಡಿಸಿದೆ

ಬಾದಾಮಿ ಪ್ರವಾಸಲ್ಲಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಕ್ಷೇತ್ರದ ಪ್ರವಾಪ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸಂತ್ರಸ್ತರ ಅಹವಾಲು ಅಲಿಸಿದರು ಇದಕ್ಕೂ ಮೊದಲು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಮತ್ತು ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಭಾವಚಿತ್ರಗಳಿಗೆ ಪುಪ್ಪನಮನ ಸಲ್ಲಿಸಿದರು

ಕರಾವಳಿಯ ಪಲವೆಡೆ ಉತ್ತರ ಒಳನಾಡಿನ ಸುತ್ತಮುತ್ತ ಮಳೆಯಾಗಿದೆ

ಬೆಂಗಳೂರು ಪಾಗೂ ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ